ಕೊರೋನಾ ಸೋಂಕು ಮನುಕುಲದ ಭ್ರಮೆ ನಾಶ ಮಾಡಿದ್ಲು

ಅಶ್ವಥ್ ನಾರಾಯಣ್ ಮನುಷ್ಯ ಪ್ರಕೃತಿಯ ಯಜಮಾನ ಎಂಬ ಭ್ರಮೆಯನ್ನು ಕಣ್ಣಿಗೆ ಕಾಣದ ಕೊರೋನಾ ವ್ಲೆರಾಣು ಧ್ಲಂಸ ಮಾಡಿದ್ದು ಮನು ಕುಲ ತನ್ನ ಧೋರಣೆ ಸರಿಪಡಿಸಿಕೊಂಡು ಪ್ರಕೃತಿಯೊಂದಿಗೆ ಸಹಬಾಳ್ವೆ ನಡಸಲು ಈಗಲೂ ಕಾಲ ಮಿಂಚಿಲ್ಲ ಎಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ

ಪ್ರಕ್ಷತಿಯ ಮುಂದೆ ನಾವೆಲ್ಲರೂ ಸಮಾನ ಮನುಷ್ಕ ಸೃಷ್ಷಿಯ ಭೇದಭಾವ ಪೂರ್ವಾಗ್ರಪ ಅಡೆತಡೆಗಳನ್ನು ಮೀರಿ ನಾವು ನಡೆದುಕೊಳ್ಳಬೇಕಾದ ಅಗತ್ಯವಿದೆ ಕರುಣೆ ಮತ್ತು ಪರಸ್ಪರ ನೆರವಾಗುವ ಮೂಲ ಮೌಲ್ಯಗಳನ್ನು ಜನತೆ ಅಳವಡಿಸಿಕೊಂಡಿದ್ದು ನಮ್ನ ನಡವಳಿಕೆಯಲ್ಲಿ ಈ ತತ್ವವನ್ನು ಮತ್ತಷ್ಟು ಬಲಗೊಳಿಸಬೇಕಿದೆ ಎಂದರು ಇಂತಹ ಸಂಕಷ್ಷಸ್ಥಿತಿಯಲ್ಲಿ ಆರೋಗ್ಯ ಮೂಲ ಸೌಕರ್ಯ ವೃದ್ದಿಸಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಸದೃಢಗೊಳಸಬೇಕಾದ ಅಗತ್ಯವಿದೆ ವಿಜ್ವಾನ ಮತ್ತು ತಂತ್ರಜ್ವಾನ ಕ್ಷೇತ್ರದಲ್ಲಿ ಅಭಿವೃದ್ದಿಯನ್ನು ತ್ತರಿತಗೊಳಿಸಬೇಕಾದ ಅಗತ್ಯವನ್ನು ಈ ಸೋಂಕು ಪ್ರತಿಪಾದಿಸಿದೆ ಲಾಕ್ಡೌನ್ ಕಾಲದಲ್ಲಿ ಆಡಳಿತ ಶಿಕ್ಷಣ ವ್ಯಾಪಾರ ಕಚೇರಿ ಕೆಲಸ ಮತ್ತು ಸಾಮಾಜಕ ಸಂಪರ್ಕಕ್ಕೆ ಮಾಹಿತಿ ಸಂಪರ್ಕ ತಂತ್ರಜ್ಞಾನ ಪರಿಣಾಮಕಾರಿ ಸಾಧನವಾಗಿ ಹೊರಹೊಮ್ನಿದೆ ಎಂದು ಹೇಳದರು ಕೇಂದ್ರ ರಾಜ್ಯ ಸರ್ಕಾರಿ ಕಚೇರಿಗಳು ನ್ಯಾಯಾಂಗ ವ್ಯವಸ್ಥೆ ರಾಷ್ಷಪತಿ ಭವನದಲ್ಲೂ ಸಪ ವಿಡಿಯೋ ಸಂವಾದದ ಮೂಲಕ ಅನೇಕ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸಲು ನಾವು ಆಧುನಿಕ ತಂತ್ರಜ್ಞಾನ ಬಳಸಿದ್ದೇವೆ ವಿದ್ಯುನ್ನಾನ ಕಲಿಕೆ ದೂರ ಶಿಕ್ಷಣವನ್ನು ಐಟಿ ಮತ್ತು ಸಂಪರ್ಕ ಸಾಧನಗಳು ಉತ್ತೇಜಿಸಿವೆ ಆರ್ಥಿಕತೆಯ ಚಕ್ರ ಸದಾ ಮುಂದೆ ಸಾಗುತ್ತಿರುವಂತೆ ಮಾಡಲು ಅವಧಿ ಮೀರಿ ಕೆಲಸ ನಿರ್ವಹಿಸಲು ಸರ್ಕಾರಿ ಮತ್ತು ಬಾಸಗಿ ವಲಯದ ಸಂಸ್ಥೆಗಳಿಗೆ ತಂತ್ರಜ್ಞಾನ ಅನುವು ಮಾಡಿಕೊಟ್ಟದೆ ಅಂತೆಯೇ ಪ್ರಕೃತಿಯೊಂದಿಗಿನ ಸಹಬಾಳ್ವೆ ಜೊತೆಯಲ್ಲೇ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ನಮ್ಮ ಉಳವು ಮತ್ತು ಬೆಳವಣಿಗೆಯನ್ನು ಕಾಯ್ಲುಕೊಳ್ಳಲು ನೆರವಾಗಲಿದೆ ಎಂಬ ಪಾಠವನ್ನು ನಾವು ಕಲಿತಿದ್ದೇವೆ ಎಂದರು ಯುವ ಸಮುದಾಯದಲ್ಲಿ ಭಾರತದ ಭವಿಷ್ಯ ಸುರಕ್ಷಿತವಾಗಿರುತ್ತದೆ ಎಂಬ ವಿಶ್ವಾಸವಿದೆ ಶಿಕ್ಷಣ ಸಂಸ್ಥೆಗಳನ್ನು ಮುಟ್ಟರುವುದು ವಿದ್ಯಾರ್ಥಿಗಳಲ್ಲಿ ಆತಂಕ ಉಂಟು ಮಾಡಿದ್ದು ಸದ್ದದ ಮಟ್ಟಿಗೆ ಅವರ ಕನಸುಗಳು ಆಶೋತ್ತರಗಳ ಮೇಲೆ ಕರಿಛಾಯೆ ಆವರಿಸಿದೆ ಆದರೆ ಈ ಕಠಿಣ ಸಮಯ ಶಾಕ್ಷತವಲ್ಲ ತಮ್ನ ಕನಸುಗಳನ್ನು ಸಾಕಾರಗೊಳಿಸಿಕೊಳ್ಳುವುದರಿಂದ ಯುವ ಜನತೆ ವಿಮುಖರಾಗಬಾರದು ಇಂತಹ ವಿನಾಶಗಳ ಬಳಕ ಚಿತಗೊಳಿಸುವ ರೀತಿ ಸಮಾಜ ಆರ್ಥಿಕತೆ ಮತ್ತು ದೇಶಗಳು ಮರು ನಿರ್ಮಾಣವಾದಂತಹ ಸ್ಪೂರ್ತಿದಾಯಕ ನಿದರ್ಶನಗಳನ್ನು ಕಂಡಿದ್ಲೇವೆ ಎಂದು ಹೇಳಿದರು ಕೊರೋನಾದಂತಹ ಬ್ಬಹತ್ ಸವಾಲನ್ನು ಮನಗಂಡ ಕೇಂದ್ರ ಸರ್ಕಾರ ಸಕಾಲದಲ್ಲಿ ಪರಿಣಾಮಕಾರಿಯಾಗಿ ಸ್ಪಂದಿಸಿದೆ ಜನತೆ ಸಪ ಹೃತ್ವೂರ್ವಕ ಬೆಂಬಲ ತೋರಿದ್ದು ಬದ್ದತೆಯಿಂದ ಕೂಡಿದ ನಮ್ನ ಶ್ರಯತ್ನಗಳಿಂದಾಗಿ ಈ ಸಾಂಕ್ರಾಮಿಕದ ತೀವ್ರತೆ ಹತ್ತಿಕ್ಕುವಲ್ಲಿ ಮತ್ತು ಅಸಂಖ್ಯ ಜೀವಗಳನ್ನು ಉಳಿಸುವಲ್ಲಿ ನಾವು ಸಫಲರಾಗಿದ್ಲೇವೆ

ಸೋಂಕು ನಿಯಂತ್ರಣಕ್ಕೆ ತ್ರಮಿಸುತ್ತಿರುವ ವೈದ್ಯರು ನರ್ಸ್ಗಳು ಆರೋಗ್ಯ ಕಾರ್ಕರ್ತರು ಹೊಲೀಸ್ ಸ್ಟೆರ್ಮಲ್ಯ ಸಿಬ್ಬಂದಿಗೆ ದೇಶ ಆಭಾರಿಯಾಗಿದೆ ಇವರೆಲ್ಲ ನಮ್ಮ ರಾಷ್ಲೀಯ ಒೇರೋಗಳು ಮತ್ತು ಆದರ್ಶಪ್ರಾಯರು ಎಲ್ಲರೂ ಪ್ರಶಂಸಾರ್ಹರು ಜೀವ ಉಳಸುವಲ್ಲಿ ಅಗತ್ಯ ಸೇವೆ ಒದಗಿಸುವಲ್ಲಿ ಅಪಾರ ಕರ್ತವ್ಯ ಪ್ರಜ್ಞೆ ಮೆರೆದಿದ್ದಾರೆ ನಗರ ಪಟ್ಟಣಗಳು ಸ್ಥಬ್ದವಾದಾಗ ರಸ್ತೆಗಳು ಬಿಕೋ ಎನ್ನುತ್ತಿರುವಾಗ ಆರೋಗ್ಯ ರಕ್ಷಣೆ ಪರಿಹಾರ ನೀರು ವಿದ್ಯುತ್ ಸಾರಿಗೆ ಹೀಗೆ ಅಗತ್ಯತೆಗಳಿಂದ ಜನ ವಂಚಿತರಾಗದಂತೆ ನೋಡಿಕೊಳ್ಲಲು ಇವರೆಲ್ಲ ಅವಿರತವಾಗಿ ಶ್ರಮಿಸಿದ್ದಾರೆ

ಸಾಂಕಾಮಿಕದಿಂದ ತೀವ್ರ ಬಾಧಿತರಾದ ಬಡವರು ಮತ್ತು ದಿನಗೂಲಿ ಕಾರ್ಮಿಕರಿಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಲಾಣ್ ಅನ್ಯ ಯೋಜನೆಯನ್ನು ಜಾರಿಗೊಳಿಸಿರುವುದು ಅತ್ಯಂತ ಮಹತ್ವದ್ದಾಗಿದೆ

ದಿಷಧ ಪೂರೈಸುವಂತೆ ಬೇಡಿಕೆ ಇಟ್ಟ ರಾಷ್ಷಗಳಿಗೆ ಸ್ವಂದಿಸುವ ಮೂಲಕ ಸಂಕಟದ ಸಮಯದಲ್ಲಿ ವಿಶ್ವ ಸಮುದಾಯದ ಜೊತೆ ನಾವಿದ್ಲೇವೆ ಎಂಬುದನ್ನು ಭಾರತ ಮತ್ತೊಮ್ನೆ ತೋರಿಸಿಕೊಟ್ಟದೆ ಸಾಂಕಾಮಿಕದ ವಿರುದ್ದದ ಹೋರಾಟದಲ್ಲಿ ಪ್ರಾದೇಶಿಕ ಮತ್ತು ಜಾಗತಿಕ ಕಾರ್ನತಂತ್ರಗಳನ್ನು ರೂಪಿಸುವಲ್ಲಿ ನಾವು ಮುಂಚೂಣಿಯಲ್ಲಿದ್ಲೇವೆ ವಿಶ್ವ ಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಖಾಯಂಯೇತರ ಸ್ನಾನಕ್ನಾಗಿ ನಡೆದ ಚುನಾವಣೆಯಲ್ಲಿ ಭಾರತಕ್ಕೆ ದೊರೆತ ಪ್ರಚಂಡ ಬೆಂಬಲ ಅಂತಾರಾಷ್ಷೀಯ ಮಟ್ಟದಲ್ಲಿ ನಮ್ನ ಬಗ್ಗೆ ಇರುವ ಸದ್ದಾವನೆಗೆ ಒಂದು ನಿದರ್ಶನವಾಗಿದೆ ಎಂದು ರಾಷ್ಟಪತಿ ಹೇಳಿದರು ಕೇಂದ್ರ ಸರ್ಕಾರ ನೂತನ ರಾಷ್ಷೀಯ ಶಿಕ್ಷಣ ನೀತಿ ಜಾರಿಗೆ ತರುತ್ತಿರುವುದು ಮಹತ್ತದ ಬೆಳವಣಿಗೆಯಾಗಿದೆ ಈ ನೀತಿಯ ಅನುಷ್ಠಾನದೊಂದಿಗೆ ಗುಣಮಟ್ಲದ ಶಿಕ್ಷಣ ವ್ಲವಸ್ಥೆಯನ್ನು ಅಭಿವೃದ್ಧಿಪಡಿಸಿದಂತಾಗಲಿದೆ ಇದು ಮುಂದೆ ಎದುರಾಗಬಹುದಾದ ಸವಾಲುಗಳನ್ನು ಅವಕಾಶಗಳಾಗಿ ಪರಿವರ್ತಿಸಿ ನವ ಭಾರತ ನಿರ್ಮಾಣಕ್ಕೆ ಹಾದಿ ಮಾಡಿಕೊಡುತ್ತದೆ ನಮ್ನ ಯುವ ಜನ ಅವರ ಆಸಕ್ತಿ ಪ್ರತಿಭೆಗಳಿಗೆ ಅನುಸಾರ ತಮ್ನ ವಿಷಯಗಳನ್ನು ಆಯ್ಲೆ ಮಾಡಿಕೊಳ್ಳುವ ಮುಕ್ತ ಅವಕಾಶ ಹೊಂದಲಿದ್ದಾರೆ ಸಾಮರ್ಥ್ಯಗಳ ಆಧಾರದಲ್ಲಿ ಭವಿಷ್ಣದ ಪೀಳಿಗೆಗಳು ಉದ್ಲೋಗ ಪಡೆಯುವುದಷ್ಲೇ ಅಲ್ಲದೇ ಇತರರಿಗೆ ಉದ್ಲೋಗಾವಕಾಶಗಳನ್ನು ಸಪ ಸ್ಪಷ್ಷಿಸಬಹುದಾಗಿದೆ ಇದು ಶಿಕ್ಷಣ ರಂಗದಲ್ಲಿ ಒಳಗೊಳ್ಳುವಿಕೆ ಆವಿಷ್ಕಾರ ಮತ್ತು ಸಾಂಸ್ಲಿಕ ಸಂಸ್ತತಿಯನ್ನು ಬಲಿಷ್ಕಗೊಳಿಸಲಿದೆ ಮಾತ್ಸ ಭಾಷೆಯಲ್ಲಿ ಶಿಕ್ಷಣ ಜೋಧನೆಗೆ ಒತ್ತು ನೀಡಲಾಗಿದ್ಲು ಇದರಿಂದ ಭಾರತೀಯ ಭಾಷೆಗಳಿಗೆ ಶಕ್ತಿ ತುಂಬಿದಂತಾಗಲಿದೆ ಎಂದರು ಅಯೋದ್ಲೆಯ ರಾಮಜನ್ನ ಭೂಮಿಯಲ್ಲಿ ಮಂದಿರ ನಿರ್ಮಾಣಕ್ಕೆ ಚಾಲನೆ ದೊರೆತಿದ್ಲು ಇದು ನಿಜವಾಗಿಯೂ ಪ್ರತಿಯೊಬ್ಲರಿಗೂ ಅಭಿಮಾನದ ಸಂಗತಿ ದೇಶದ ಜನತೆ ಸುದೀರ್ಘ ಕಾಲದಿಂದ ಸಂಯಮ ಶಾಂತಿ ಕಾಪಾಡಿಕೊಂಡು ಬಂದಿದ್ದರು ಇಂತಪ ಶ್ಲಾಘನೀಯ ನಡವಳಕೆಗಾಗಿ ದೇಶ ಬಾಂಧವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದರು

ಈ ಕುರಿತು ಸಂದೇಶ ನೀಡಿರುವ ಅವರು ಈ ಐತಿಹಾಸಿಕ ದಿನದಂದು ದೇಶದ ನಿರ್ಮಾತ್ಯಗಳಿಗೆ ನಿಮ್ಮೊಂದಿಗೆ ಸೇರಿ ಗೌರವ ಸಲ್ಲಿಸುತ್ತಿದ್ದೇನೆ ತಾಯ್ನಾಡಿನ ಎಲ್ಲಾ ಧೀರ ಪುತ್ರರು ಮತ್ತು ವೀರ ವನಿತೆಯರು ಹಾಗೂ ಸವಾಲಿನ ಪರಿಸ್ಥಿತಿಯಲ್ಲೂ ನಮ್ಮ ದೇಶದ ಸ್ನಾತಂತ್ರ್ಹಾಗಿ ತಮ್ಮ ಪೂಣ ತ್ನಾಗ ಮಾಡಿದ ಸಶಸ್ತ ಅರೆ ಸೈನಿಕ ಪಡೆಗಳು ಸ್ವಾತಂತ್ರ್ಯ ಹೋರಾಟಗಾರರು ಹೊಲೀಸರನ್ನೊಳಗೊಂಡಂತೆ ಎಲ್ಲರ ಶ್ರಮವನ್ನು ಸ್ಲಿಸುವುದಾಗಿ ತಿಳಿಸಿದ್ದಾರೆ ಸ್ನಾತಂತ್ರ್ಯೋತ್ಸವ ಎಲ್ಲರಲ್ಲೂ ಸಂತೋಷ ಹಾಗೂ ಸಂಭ್ರಮ ತರಲಿ ಎಂದು ರಾಜ್ಯಪಾಲರು ಸಂದೇಶದಲ್ಲಿ ಹಾರ್ಸೆಸಿದ್ದಾರೆ

ಎಸ್

ಕೊರೊನಾ ಹಿನ್ನೆಲೆಯಲ್ಲಿ ಈ ಬಾರಿಯ ಸಮಾರಂಭಕ್ಕೆ ಸಾರ್ವಜನಿಕರ ಪ್ರವೇಶ ಇರುವುದಿಲ್ಲ ಮತ್ತು ಯಾವುದೇ ಸಾಂಸ್ನತಿಕ ಕಾರ್ಯಕ್ರಮ ನಡೆಯುವುದಿಲ್ಲ

ಸ್ನಾತಂತ್ರ್ತ ದಿನಾಚರಣೆ ಹಿನೈಲೆಯಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ನಾದ್ಯಂತ ವ್ಯಾಪಕ ಬಿಗಿ ಬಂದೋಬಸ್ ಮಾಡಲಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು

ಈ ಹಿನ್ನೆಲೆಯಲ್ಲಿ ಕೆಂಪುಕೋಟೆ ಸುತ್ತಮುತ್ತಲ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ನಿರ್ಬಂಧ ಸೇರಿದಂತೆ ಅಗತ್ಯ ಭದ್ರತಾ ವ್ಯವಸ್ಥೆ ಸೂಚನೆಗಳನ್ನು ಹೊರಡಿಸಲಾಗಿದೆ

ಭಾರತ ಯಾವುದೇ ದೇಶ ಅಥವಾ ಶ್ರದೇಶದ ಮೇಲೆ ದಾಳಿ ಮಾಡಿಲ್ಲ ಮತ್ತೊಂದು ರಾಷ್ಷದ ಭೂಮಿಯನ್ನು ಸ್ವಾಧೀನ ಪಡಿಸಿಕೊಳ್ಳಲು ಪ್ರಯತ್ಶಿಸಿಲ್ಲ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ

ಭೂಮಿಯನ್ನಲ್ಲ ದೇಶದ ಭದ್ರತಾ ವ್ಯವಸ್ಥೆಯ ವಿಚಾರದಲ್ಲಿ ನಾವು ಮತ್ತಷ್ಟು ಕಠಿಣವಾಗಿರುತ್ತೇವೆ ಯಾವುದೇ ಶತ್ರು ದೇಶ ನಮ್ನ ಮೇಲೆ ದಾಳಿ ಮಾಡಿದರೆ ಅದಕ್ಕೆ ತಕ ಪತ್ಯುತ್ತರ ನೀಡುತ್ತೇವೆ ಎಂದು ಹೇಳಿದರು ಭಾರತೀಯ ವಾಯುಪಡೆಗೆ ಬಹಳ ವರ್ಷಗಳಿಂದ ಆಧುನಿಕ ಯುದ್ದ ವಿಮಾನಗಳರಲಿಲ್ಲ

ಕರ್ನಾಟಕದಲ್ಲಿ ಕೊರೋನಾ ಸೋಂಕು ಪತ್ತೆ ಪರೀಕ್ಷೆಗೆ ವಿಧಿಸಲಾಗುತ್ತಿದ್ದ ದರವನ್ನು ರಾಜ್ಯ ಸರ್ಕಾರ ತಗ್ಗಿಸಿದೆ ಬೆಂಗಳೂರಿನಲ್ಲಿಂದು ನಡೆದ ಕೊರೋನಾ ನಿಯಂತ್ರಣ ಕಾರ್ಯಪಡೆ ಸಭೆಯ ನಂತರ ಉಪಮುಖ್ಯಮಂತ್ರಿ ಡಾ ಸಿ